ನವೀಕರಿಸಬಹುದಾದ ಇಂಧನ ರಫ್ಟಿಗೆ ಭಾರತ ಶಕ್ತ ಇಂಧನ ಖಾತೆ ಸಚಿವ ಆರ್

ಡಿ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

ಮಳೆನೀರು ಕೊಯ್ಲು ವ್ಯವಸ್ಥೆ ಸೋಲಾರ್ ಪ್ಲ್ಕಾಂಟ್ ಸೇರಿದಂತೆ ವಿವಿಧ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿದೆ ನವೀಕರಿಸಬಹುದಾದ ಇಂಧನಗಳ ಕ್ಷೇತ್ರದಲ್ಲಿ ಭಾರತ ಮಹತ್ತರ ಮುನ್ನಡೆ ಸಾಧಿಸಿದ್ದು ವಿಶ್ವದ ಪ್ರಮುಖ ಕಂಪೆನಿಗಳು ಭಾರತದಲ್ಲಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರುತ್ತಿವೆ ಎಂದು ಇಂಧನ ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆ ಕೇಂದ್ರ ಸಚಿವ ಆರ್

ಸಿಂಗ್ ಹೇಳಿದ್ದಾರೆ

ರಫ್ತು ಮಾಡಲು ಶಕ್ತವಾಗಿದೆ ಎಂದರು ಸೌರ ಸಾಧನಗಳ ಸ್ವಳೀಯ ತಯಾರಕರ ಹಿತಾಸಕ್ತಿ ಕಾಪಾಡಲು ಸೇಫ್ಗಾರ್ಡ್ ಡ್ಲೂಟ ಬದಲಿಗೆ ಅಬಕಾರಿ ಸುಂಕ ವಿಧಿಸಲು ಚಿಂತನೆ ನಡೆದಿದೆ ಎಂದು ಹೇಳಿದರು ಸ್ಥಳೀಯ ತಯಾರಿಕಾ ವಲಯಕ್ಕೆ ಉತ್ತೇಜನ ನೀಡಲು ಉತ್ಪನ್ನ ಆಧಾರಿತ ಪ್ರೋತ್ಸಾಹಕ ಯೋಜನೆ ಪೂರಕವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಮುಂದಿನ ದಿನಗಳಲ್ಲಿ ಸೌರಫಲಕ ಸೇರಿದಂತೆ ಸೌರಶಕ್ತಿ ಉತ್ಪಾನೆಗೆ ಅಗತ್ಲವಿರುವ ವಸ್ತುಗಳ ಬೆಲೆ ಕಡಿಮೆಯಾಗಲಿದ್ದು ಇದು ಕಡಿಮೆ ವೆಚ್ಲದ ವಿದ್ಗುತ್ ಸೌಲಭ್ಲ ಒದಗಿಸಲು ನೆರವಾಗಲಿದೆ ಎಂದು ಆರ್

ಸಿಂಗ್ ವಿವರಿಸಿದರು

ವಿಶ್ವದ ಪ್ರಮುಖ ಕಂಪನಿಗಳು ತಮ್ಮ ತಂತ್ರಜ್ಞಾನವನ್ನು ಈ ಮೇಳದಲ್ಲಿ ಪ್ರದರ್ತಿಸಲಿವೆ

ಲೋಕಸಭಾ ಸ್ತೀಕರ್ ಓಂ ಬಿರ್ಲಾ ದೆಹಲಿಯಲ್ಲಿ ಈ ವಿಷಯ ತಿಳಿಸಿದ್ದಾರೆ ಮೊದಲನೆ ದಿನ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ಸಮ್ನೇಳನ ಉದ್ವಾಟಿಸಿ ಭಾಷಣ ಮಾಡಲಿದ್ದಾರೆ ಎಂದು ಅವರು ಹೇಳಿದರು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ನಡುವೆ ಸಮನ್ವಯ ಸಾಧಿಸುವುದು ಸಮ್ನೇಳನದ ಮುಖ್ಯ ಉದ್ದೇಶವಾಗಿದೆ ವಿಧಾನಮಂಡಲ ಮತ್ತು ಸಂಸತ್ ಕಲಾಪ ಮತ್ತಷ್ಟು ಪರಿಣಾಮಕಾರಿಯಾಗಲು ಪೀಠಾಸೀನಾಧಿಕಾರಿಗಳಿಂದ ಸಲಹೆ ಸೂಚನೆಗಳನ್ನು ಪಡೆಯಲಾಗುವುದು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮಾರೋಪ ಭಾಷಣ ಮಾಡಲಿದ್ದಾರೆ ಎರಡು ದಿನಗಳ ಸಮ್ಮೇಳನದಲ್ಲಿ ರಾಜ್ಯಗಳ ವಿಧಾನಸಭೆ ಸ್ಪೀಕರ್ಗಳು ಭಾಗವಹಿಸಿ ಪ್ರಜಾಪ್ರಭುತ್ವವನ್ನು ಬಲ ಪಡಿಸುವ ಬಗ್ಗೆ ಸಲಹೆ ನೀಡಲಿದ್ದಾರೆ ಎಂದು ಸ್ಷೀಕರ್ ಓಂ ಬಿರ್ಲಾ ಹೇಳಿದ್ದಾರೆ

ಈ ರಾಜ್ಯಗಳಲ್ಲಿ ಸೋಂಕಿನ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇದರ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಈ ತಂಡ ಮಾರ್ಗದರ್ಶನ ನೀಡಲಿದೆ ಈ ರಾಜ್ಯಗಳಲ್ಲಿ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿರುವ ಜಿಲ್ಲೆಗಳಿಗೆ ಮೂರು ಸದಸ್ಯರ ತಂಡ ಭೇಟ ನೀಡಿ ಸೋಂಕು ಪರಡುವುದನ್ನು ತಡೆಗಟ್ಟಬಹುದಾದ ವಿಧಗಳ ಬಗ್ಗೆ ಪರಿಶೀಲನೆ ನಡೆಸಿ ಸಲಹೆ ನೀಡಲಿದೆ ಇದಕ್ಕೂ ಮುನ್ನ ಹರಿಯಾಣ ರಾಜಸ್ತಾನ ಗುಜರಾತ್ ಮಣಿಪುರ ಮತ್ತು ಛತ್ತೀಸ್ಗಡ ರಾಜ್ಯಗಳಿಗೆ ಉನ್ನತ ತಂಡ ಭೇಟ ನೀಡಿತ್ತು

ತಡ ರಾತ್ರಿ ನಡೆದ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ಈ ಸಂಬಂಧ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ಈಗಾಗಲೇ ಅನೇಕ ಆಸ್ತಿಕರ ಸಂಗತಿಗಳನ್ನು ಸ್ವೀಕಾರ ಮಾಡಲಾಗಿದೆ ಅದರಲ್ಲಿ ಕೆಲವು ಜೀವನದ ಸ್ವೂರ್ತಿದಾಯಕ ವಿಷಯಗಳೂ ಇವೆ ಎಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ತಮ್ಮ ಚಿಂತನೆಗಳು ಅಥವಾ ಸಲಹೆಗಳನ್ನು ಕಳುಹಿಸಿಕೊಡಬಹುದಾಗಿದೆ

ಎನ್ ಮಾಥೂರ್ ಪಾಲ್ಗೊಳ್ಳಲಿದ್ದಾರೆ

ಟ್ವಟರ್ ಹ್ಯಾಂಡಲ್ ಅಟ್ ಎಐರ್ ನ್ಯೂಸ್ ಅಲರ್ಟ್ಸ್ ಹ್ಯಾಶ್ ಟ್ವಾಗ್ ಆಸ್ಕ್ ಎಐಆರ್ ಮೂಲಕವೂ ಮಾಹಿತಿ ವಿನಿಮಯ ಮಾಡಿಕೊಳ್ಳಬಹುದು ಎಫ್ಎಂ ಗೋಲ್ಡ್ ವಾಹಿನಿ ಸೇರಿದಂತೆ ಹೆಚ್ಚುವರಿ ತರಂಗಾಂತರದಲ್ಲಿ ಜಾಲತಾಣ ನ್ಲೂಸ್ ಆನ್ ಏರ್ ಡಾಟ್ ಕಾಮ್ ಹಾಗೂ ಯುಟ್ಲೂಬ್ ಚಾನಲ್ಗಳಲ್ಲಿಯೂ ಈ ಕಾರ್ಯಕ್ರಮ ಆಲಿಸಬಹುದು

ಪ್ರಕಟಣೆಯಲ್ಲಿ ಆಧುನಿಕ ಪದಪ್ರಯೋಗದ ಸಂಬಂಧ ಯಾವುದೇ ವಿಭಾಗಗಳ ಬಗ್ಗೆ ತಿಳಿದುಬಂದಿಲ್ಲ ಎಂದು ಸಚಿವಾಲಯ ಹೇಳಿದೆ ವಲಯದ ಎಲ್ಲಾ ಸಂಬಂಧಪಟ್ಟವರ ಅನುಕೂಲಕ್ಕಾಗಿ ಇಂತಹ ಪದ ಬಳಕೆ ಮಾಡಲಾಗಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ